ತಮಿಳುನಾಡು ಮತ್ತು ಪುದುಚೆರಿಯಲ್ಲಿ ಪ್ರತಿಪಕ್ಷಗಳು ಸರ್ಕಾರ ರಚಿಸುವ ಎಲ್ಲ ಸಾಧ್ಯತೆ ಇದೆ

ಪಕ್ಷೇತರ ಅಭ್ಲರ್ಥಿಯೊಬ್ಲರು ಗೆಲುವು ಸಾಧಿಸಿದ್ದಾರೆ

ಐಎನ್ಎಲ್ ಜಿಕೆಸಿ ಕೇರಳ ಕಾಂಗ್ರೆಸ್ ಬಿ ಎಲ್ಜೆಡಿ ಎನ್ಎಸ್ಸಿ ಮತ್ತು ಆರ್ಎಂಪಿಐ ಪಕ್ಷಗಳು ತಲಾ ಒಂದು ಸ್ಥಾನ ಗೆದ್ದಿವೆ

ಬಸವಕಲ್ಚಾಣ ಮತ್ತು ಮಸ್ತಿ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಪ್ರಯಾಸದ ಗೆಲುವು ಕಂಡಿದೆ

ಚುನಾವಣಾ ಫಲಿತಾಂಶ ಕುರಿತು ಸರಣಿ ಟ್ವೀಟ್ ಮಾಡಿರುವ ಮೋದಿ ಅವರು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ಕೇಂದ್ರ ಸರ್ಕಾರ ಮುಂದುವರೆಸಲಿದೆ

ಪಶ್ಚಿಮ ಬಂಗಾಳ ಜನತೆ ರಾಜ್ಯದಲ್ಲಿ ಬಿಜೆಪಿ ಅಸ್ತಿತ್ವವನ್ನು ಹೆಚ್ಚಿಸಲು ಆಶೀರ್ವದಿಸಿದ್ದಾರೆ ಈ ನಿಟ್ಟನಲ್ಲಿ ಅಲ್ಲಿನ ಜನತೆಗೆ ಧನ್ಲವಾದ ಅರ್ಪಿಸುತ್ತೇನೆ

ಕೇರಳದಲ್ಲಿ ಮತ್ತೆ ಅಧಿಕಾರ ಹಿಡಿಯಲಿರುವ ಮುಖ್ಚಮಂತ್ರಿ ಪಿಣರಾಯಿ ವಿಜಯನ್ ಮತ್ತು ಎಲ್ಡಿಎಫ್ ಪಕ್ಷವನ್ನು ಮೋದಿ ಅಭಿನಂದಿಸಿದ್ದಾರೆ ಕೇರಳ ರಾಜ್ಯಕ್ಷೆ ಕೇಂದ್ರ ಸರ್ಕಾರ ಎಲ್ಲ ಅಗತ್ತ ನೆರವು ಒದಗಿಸಲಿದೆ ಈ ಬಾರಿ ಬಿಜೆಪಿ ಬೆಂಬಲಿಸಿದ ಕೇರಳ ಜನತೆಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಪ್ರಧಾನಿ ತಿಳಿಸಿದ್ದಾರೆ ತಮಿಳುನಾಡಿನಲ್ಲಿ ಅಧಿಕಾರ ಗದ್ದುಗೆ ಹಿಡಿಯಲಿರುವ ಡಿಎಂಕೆ ಮುಖ್ಯಸ್ಟ ಎಂ

ಸ್ಟಾಲಿನ್ ಅವರನ್ನು ಅಭಿನಂದಿಸಿರುವ ಪ್ರಧಾನಿ ಪ್ರಾದೇಶಿಕ ಆಕಾಂಕ್ಷೆ ಮತ್ತು ಆಶೋತ್ತರಗಳನ್ನು ಈಡೇರಿಸಲು ಜೊತೆಗೂಡಿ ಕೆಲಸ ಮಾಡೋಣ ಎಂದು ಪ್ರಧಾನಿ ಅವರು ತಿಳಿಸಿದ್ದಾರೆ ಕರ್ನಾಟಕ ಮಹಾರಾಷ್ಸ ಗುಜರಾತ್ ರಾಜಸ್ತಾನ ಮತ್ತು ಉತ್ತರಾಖಂಡ್ನಲ್ಲಿ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿರುವ ಆಯಾ ರಾಜ್ಯಗಳ ಜನತೆಗೆ ಪ್ರಧಾನಮಂತ್ರಿ ಧನ್ಹವಾದ ಸಲ್ಲಿಸಿದ್ದಾರೆ ಜನರ ಕಲ್ಲಾಣಕ್ನಾಗಿ ಬಿಜೆಪಿ ಮುಂದೆಯೂ ಕೆಲಸ ಮಾಡಲಿದೆ ಪಕ್ಷದ ಕಾರ್ಯಕರ್ತರ ಅವಿರತ ತ್ರಮ ಮತ್ತು ಪ್ರಯತ್ನಕ್ಕೆ ಧನ್ಯವಾದಗಳು ಸಲ್ಲಬೇಕು ಎಂದು ಅವರು ತಿಳಿಸಿದ್ದಾರೆ

ಇದರ ಪರಿಣಾಮವಾಗಿ ಗುಣಮುಖರಾಗುತ್ತಿರುವವರ ಸಂಖ್ಯೆ ನಿರಂತರ ಇಳಿಮುಖವಾಗುತ್ತಿದೆ

ವಿವಿಧ ಆಸ್ತ್ರೆಗಳು ಮತ್ತು ಕೋವಿಡ್ ಆರ್ಲೆಕೆ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ

ವಿವಿಧ ಕ್ಷೇತ್ರಗಳಲ್ಲಿ ಸಹಭಾಗಿತ್ವ ಹೆಚ್ಚಿಸುವ ನಿಟ್ಟನಲ್ಲಿ ಎರಡೂ ರಾಷ್ಪಗಳ ನಡುವೆ ನಿಯಮಿತವಾಗಿ ಉನ್ನತಮಟ್ಟದ ವಿಚಾರ ವಿನಿಮಯ ನಡೆಯುತ್ತಾ ಬಂದಿದೆ ಪರಸ್ಪರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳು ಮತ್ತು ವಿವಾದಗಳ ಕುರಿತು ಸಹಕಾರ ಬಲವರ್ಧನೆ ಮತ್ತು ಬಹುಪಕ್ಷೀಯ ಕಾರ್ಯತಂತ್ರ ಒಪ್ಪಂದ ರೂಪಿಸುವುದು ಈ ಸಮಾವೇಶದ ಉದ್ವೇಶವಾಗಿದೆ

ಸಹಕಾರ ಹೆಚ್ಚಳ ಮತ್ತು ಸಾಂಕ್ರಾಮಿಕ ಸೋಂಕು ತಡೆಗಟ್ಟಲು ನಡೆಯುತ್ತಿರುವ ಜಾಗತಿಕ ಹೋರಾಟಗಳ ಕುರಿತು ಮಾತುಕತೆ ನಡೆಸಲಿದ್ದಾರೆ

ಜನರ ನಡುವಿನ ಸಂಬಂಧ ವ್ಯಾಪಾರ ಮತ್ತು ಸಮೃದ್ಧಿ ರಕ್ಷಣೆ ಮತ್ತು ಭದ್ರತೆ ಹವಾಮಾನ ಬದಲಾವಣೆ ಮತ್ತು ಆರೋಗ್ಯ ಸಂರಕ್ಷಣೆ ಕ್ಷೇತ್ರಗಳಲ್ಲಿ ಭಾರತ ಬ್ರಿಟನ್ ಸಂಬಂಧ ಬಲವರ್ಧನೆಗೆ ಒತ್ತು ಸಿಗಲಿದೆ

ಪಂಜಾಬ್ ಕಿಂಗ್ಲ್ ಪರವಾಗಿ ಕ್ರಿಸ್ ಜೋರ್ಡಾನ್ ಹರ್ಪ್ರೀತ್ ಬೂರ್ ಮತ್ತು ರಿಲೇ ಮೆರೆಡಿತ್ ತಲಾ ಒಂದು ವಿಕೆಟ್ ಪಡೆದರು